ಪೌರತ್ವ ತಿದ್ದುಪಡಿ ಕಾಯ್ದೆ ಯಾವುದೇ ವ್ಯಕ್ತಿಯ ನಾಗರಿಕತ್ವವನ್ನು ಕಸಿದುಕೊಳ್ಳುವುದಿಲ್ಲ

ರಾಜ್ಯದಲ್ಲಿ ಈ ವಲಯಕ್ಷೆ ಸಂಬಂಧಿಸಿದಂತೆ ಸಾಕಷ್ಟು ಸಂತೋಧನೆ ಹಾಗೂ ಅಭಿವೃದ್ದಿ ಕಾರ್ಯಗಳು ನಡೆಯುತ್ತಿವೆ ಎಂದರು

ಇತ್ತೀಚಿನ ವರ್ಷಗಳಲ್ಲಿ ದೇಶದ ವಿಜ್ಞಾನ ತಂತ್ರಜ್ಞಾನ ವಲಯದಲ್ಲಿ ಸಂಶೋಧನಾ ಚಟುವಟಿಕೆಗಳಿಗೆ ಹೆಚಿನ ಆದ್ಯತೆ ನೀಡಲಾಗುತ್ತಿದೆ ತಂತ್ರಜ್ಞಾನ ಜನಸಾಮಾನ್ಯರು ಮತ್ತು ಸರ್ಕಾರದ ನಡುವಿನ ಸೇತುವೆಯಾಗಿದೆ ಎಂದು ಅವರು ಹೇಳಿದರು ದೇಶದಲ್ಲಿ ಜೈವಿಕ ಇಂಧನ ಮತ್ತು ಎಥೆನಾಲ್ ತಯಾರಿಕೆಗೆ ಸಂಬಂಧಿಸಿದ ನವೋದ್ಯಮಗಳಿಗೆ ಉತ್ತಮ ಭವಿಷ್ಠವಿದೆ ಕೈಗಾರಿಕೆ ಆಧಾರಿತ ನವೋದ್ಯಮಗಳ ಸ್ಥಾಪನೆ ಐದು ಟ್ರಲಿಯನ್ ಡಾಲರ್ ಅರ್ಥವ್ಯವಸ್ಥೆಯ ನಿರ್ಮಾಣದ ಕನಸನ್ನು ಸಾಕಾರಗೊಳಿಸುವಲ್ಲಿ ಪೂರಕವಾಗಲಿದೆ ಪ್ಲಾಸ್ಸಿಕ್ ತ್ಯಾಜದ ವಿರುದ್ದ ಹೋರಾಡಿದಂತೆ ಎಲೆಕ್ಸಾನಿಕ್ ತ್ಯಾಜದ ಪುನರ್ಬಳಕೆಯ ಕುರಿತು ಯೋಚಿಸಬೇಕಿದೆ ಎಂದು ಪ್ರಧಾನಿ ಹೇಳಿದರು

ಇದು ಪೌರತ್ವ ಕಲ್ಪಿಸುವ ಕಾಯ್ದೆ ಮಾತ್ರವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ಕಾಯ್ದೆಯ ಬಗ್ಗೆ ಜನರನ್ನು ದಾರಿ ತಪ್ಪಿಸುವ ಅಪಪ್ರಚಾರದ ಮೂಲಕ ಗೊಂದಲವನ್ನು ಸೃಷ್ಠಿಸುತ್ತಿವೆ ಎಂದು ಆರೋಪಿಸಿದರು ಆದರೆ ಯಾವುದೇ ಕಾರಣಕ್ಕೂ ಸರ್ಕಾರ ಕಾಯ್ದೆ ಜಾರಿಯಿಂದ ಒಂದಿಂಚು ಹಿಂದೆ ಸರಿಯುವುದಿಲ್ಲ ಎಂದು ಅಮಿತ್ ಷಾ ಪ್ರಕಟಿಸಿದರು ಜೋಧ್ಪುರದಲ್ಲಿಂದು ಪೌರತ್ವ ತಿದ್ದುಪಡಿ ಕಾಯ್ದೆ ಸಂಬಂಧ ಆಯೋಜಸಲಾಗಿದ್ದ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡುತ್ತಿದ್ದ ಗೃಹ ಸಚಿವರು ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಿದೆ ಎಂದು ಆರೋಪಿಸಿದರು ನೆರೆಯ ದೇಶಗಳಿಂದ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ದೇಶಕ್ಕೆ ಬರುವ ಅಲ್ಲಸಂಬ್ಲಾತರ ಮಾನವ ಹಕ್ಕುಗಳನ್ನು ಸಂರಕ್ಷಿಸಲಿದೆ ಎಂದರು ಈ ಕಾಯ್ದೆಯನ್ನು ವಿರೋಧಿಸುವವರು ಮಹಾತ್ನಾಗಾಂಧಿ ಪಂಡಿತ್ ನೆಹರೂ ಹಾಗೂ ಸರ್ದಾರ್ ವಲ್ಲಭ್ಬಾಯ್ ಪಟೇಲ್ ಅವರನ್ನು ವಿರೋಧಿಸಿದಂತೆ ಎಂದು ವಿಶ್ಲೇಷಿಸಿದರು

ಲಕ್ಷೋದಲ್ಲಿ ಸುದ್ವಿಗೋಷ್ಠಿಯಲ್ಲಿಂದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಒ

ಲಕ್ಷೋ ಮತ್ತು ರಾಜ್ಯದ ಇತರ ಜಿಲ್ಲೆಗಳಲ್ಲಿ ನಡೆದ ಇತ್ತೀಚಿನ ಹಿಂಸಾಚಾರಗಳಲ್ಲಿ ಪಿಎಫ್ಐ ಕೈವಾಡ ಇರುವ ಸಾಕಷ್ಟು ಪುರಾವೆಗಳು ಪೊಲೀಸರ ಬಳಿ ಇವೆ ಎಂದು ಡಿಜೆಪಿ ತಿಳಿಸಿದರು

ದೆಹಲಿಯ ಪಕ್ಷದ ಕೇಂದ್ರ ಕಚೇರಿಯಲ್ಲಿಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅನಿಲ್ ಜೈನ್ ಮಾಧ್ಯಮಗಳಗೆ ಈ ವಿಷಯ ತಿಳಿಬಿದರು ದೆಹಲಿಯಲ್ಲಿ ನಡೆಯಲಿರುವ ಅಭಿಯಾನದಲ್ಲಿ ಪಕ್ಷದ ರಾಷ್ಷೀಯ ಅಧ್ಯಕ್ಷರು ಆಗಿರುವ ಕೇಂದ್ರ ಗ್ವಹ ಸಚಿವ ಅಮಿತ್ ಪಾ ಅಭಿಯಾನದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಪ್ರಕಟಿಸಿದರು ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನು ಪಕ್ಷದ ರಾಷ್ಟೀಯ ಕಾರ್ಯಾಧಕ್ಷ ಜೆ

ನಡ್ಡಾ ಚಾಲನೆ ನೀಡಲಿದ್ದು ಲಕ್ನೋದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ನಾಗ್ದುರದಲ್ಲಿ ಸಚಿವ ನಿತಿನ್ ಗಡ್ಕರಿ ಪಾಲ್ಗೊಳ್ಳಲಿದ್ದಾರೆ ಅಭಿಯಾನದ ವೇಳೆ ಕೇಂದ್ರ ಸಚಿವರುಗಳು ಸೇರಿದಂತೆ ಪಕ್ಷದ ಸಂಘಟನಾ ನಾಯಕರು ದೇಶಾದ್ಯಂತ ನಡೆಯಲಿರುವ ಅಭಿಯಾನದಲ್ಲಿ ಭಾಗಿಯಾಗಲಿದ್ದಾರೆ ಅಭಿಯಾನದಲ್ಲಿ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರು ಮೂರು ಕೋಟಗೂ ಹೆಚ್ಚು ಕುಟುಂಬಗಳನ್ನು ಭೇಟ ಮಾಡಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ವಿವರಿಸಿ ಬೆಂಬಲವನ್ನು ಕೋರಲಿದೆ ಈಗಾಗಲೇ ಪಕ್ಷದ ನಾಯಕರು ಕಾಯ್ದೆ ವಿರುದ್ದ ಪ್ರತಿಪಕ್ಷಗಳು ನಡೆಸುತ್ತಿರುವ ಅಪಪ್ರಚಾರದ ವಿರುದ್ದ ಸಾರ್ವಜನಿಕರ ಸಭೆ ಹಾಗೂ ಪತ್ರಿಕಾಗೋಷ್ಟಿಯನ್ನು ನಡೆಸುತ್ತಿದ್ದಾರೆ ಎಂದು ಜೈನ್ ವಿವರಿಸಿದರು

ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ಹರದೀಪ್ಸಿಂಗ್ ಪುರಿ ಎನ್ಡಿಎ ಸರ್ಕಾರ ಕೊಟ್ಟ ಭರವಸೆಯನ್ನು ಈಡೇರಿಸಿದೆ ಸೂರಜ್ ಪಾರ್ಕ್ ಹಾಗೂ ರಾಜಾವಿಹಾರ್ ಬಡಾವಣೆಗಳ ವಾಸಿಗಳಿಗೆ ನೋಂದಣಿ ಪತ್ರ ಹಾಗೂ ದಸ್ತಾವೇಜು ಪತ್ರಗಳನ್ನು ಹಸ್ತಾಂತರಿಸಿದೆ ಎಂದು ಹೇಳಿದರು

ತ್ವರಿತ ಕ್ರಮ ಕೈಗೊಳ್ಳಲು ಹಾಗೂ ವಿಶ್ಲೇಷಣೆಯ ಅಂತರವನ್ನು ತಗ್ಗಿಸಲು ಕೇಂದ್ರ ಆರೋಗ್ಟ ಮತ್ತು ಕುಟುಂಬ ಕಲ್ಕಾಣ ಸಚಿವಾಲಯ ಮಕ್ಕಳ ರೋಗ ತಜ್ಞರೂ ಸೇರಿದಂತೆ ತಜ್ಞ ವೈದ್ಧರ ತಂಡವನ್ನು ಅಲ್ಲಿಗೆ ರವಾನಿಸದೆ

ಜೈಪುರ ಪ್ರಾದೇಶಿಕ ಆರೋಗ್ಯ ಸೇವೆಗಳ ನಿರ್ದೇಶಕರು ಈ ತಂಡದಲ್ಲಿ ಒಳಗೊಂಡಿದ್ದಾರೆ ರಾಜಸ್ತಾನದ ಸಚಿವರಾದ ರಾಘು ಶರ್ಮಾ ಹಾಗೂ ಪ್ರತಾಪ್ ಸಿಂಗ್ ಇಂದು ಆಸ್ಪತ್ರೆಗೆ ಭೇಟಿ ನೀಡಿದ್ದರು

ಜಮ್ಮ ಮತ್ತು ಕಾಶ್ಮೀರ ಸಧ್ಯದಲ್ಲಿಯೇ ದೇಶದ ಮಾದರಿ ಕೇಂದ್ರಾಡಳಿತ ಪ್ರದೇಶವಾಗಿ ಹೊರ ಹೊಮ್ಮಲಿದೆ ಎಂದು ಪ್ರಧಾನಮಂತ್ರಿ ಕಾರ್ಯಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರಸಿಂಗ್ ವಿಶ್ವಾಸ ವ್ವಕ್ತಪಡಿಸಿದ್ದಾರೆ ಜಮ್ಮವಿನಲ್ಲಿಂದು ವಿವಿಧ ಯೋಜನೆಗಳನ್ನು ಉದ್ಘಾಟಿಸಿದ ನಂತರ ಮಾತನಾಡುತ್ತಿದ್ದ ಸಚಿವರು ಪ್ರತಿಯೊಂದು ಕೇಂದ್ರ ಸರ್ಕಾರದ ಕಾಯ್ದೆಗಳು ಕೇಂದ್ರಾಡಳಿತ ಪ್ರದೇಶ ಜಮ್ಮ ಕಾಶ್ಮೀರಕ್ಕೆ ಅನ್ವಯವಾಗಲಿವೆ ಈ ವಿಷಯದಲ್ಲಿ ಯಾವುದೇ ರಾಜಿಯ ಪ್ರಕ್ನೆಯಿಲ್ಲ ಎಂದರು

ಇರಾಕ್ನಲ್ಲಿ ಸೊಲೊಮನಿ ಅವರ ಹತ್ತೆಯನ್ನು ಶ್ವೇತಭವನ ಹಾಗೂ ಪೆಂಟಗಾನ್ ದೃಢಪಡಿಸಿವೆ

ಇರಾಕಿ ಸೇನಾ ನಾಯಕ ಅಬೂ ಮಹ್ದಿ ಅಲ್ ಮುಹಂದಿ ಮೃತಪಟ್ಟವರಲ್ಲಿ ಸೇರಿದ್ದಾರೆ ಎಂದು ಇರಾನ್ ಕಾಂತಿಕಾರಿ ರಕ್ಷಣಾ ಪಡೆ ಹೇಳದೆ ಅಮೆರಿಕಾ ಅಧ್ಯಕ್ಷರ ಸೂಚನೆಯಂತೆ ಅಮೆರಿಕ ಸೇನೆ ವಿದೇಶದಲ್ಲಿರುವ ತನ್ನ ಸಿಬ್ಬಂದಿಯ ರಕ್ಷಣೆಗಾಗಿ ಕೈಗೊಂಡ ನಿರ್ಣಾಯಕ ಪ್ರತಿಕ್ರಮದಲ್ಲಿ ಈ ಕಾರ್ಯಾಚರಣೆ ನಡೆಸಿ ಬಾಸಿಮ್ ಸೋಲೊಮನಿಯನ್ನು ಹತ್ಯೆ ಮಾಡಲಾಗಿದೆ ಎಂದು ಪೆಂಟಗಾನ್ ಹೇಳಿಕೆಯಲ್ಲಿ ತಿಳಿಸಿದೆ ಇರಾನ್ ನಡೆಸಲಿರುವ ಭವಿಷ್ಠದ ದಾಳಿ ಯೋಜನೆಗಳನ್ನು ನಿಷ್ವಲಗೊಳಿಸುವ ಉದ್ದೇಶ ಈ ಕ್ರಮದ ಹಿಂದಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದೆ ಆದರೆ ಇರಾನ್ನ ವಿದೇತಾಂಗ ಸಚಿವ ಕುಡ್ಲ್ ಪಡೆಯ ಕಮಾಂಡರ್ ಸೋಲೊಮನಿ ಅವರ ಹತ್ಯೆಯನ್ನು ನಾಚಕೆಗೇಡಿನ ಕೃತ್ಯ ಎಂದು ಬಣ್ಣಿಸಿದೆ ಇದರಿಂದ ಉಂಟಾಗುವ ಪರಿಣಾಮಗಳಿಗೆ ಅಮೆರಿಕ ಹೊಣೆಯಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಬಾಗ್ದಾದ್ನಲ್ಲಿರುವ ಅಮೆರಿಕ ರಾಯಭಾರಿ ಕಚೇರಿಯ ಮೇಲೆ ಪ್ರತಿಭಟನಾಕಾರರು ದಾಳಿ ನಡೆಸಿದ ಕೆಲ ದಿನಗಳ ನಂತರ ಈ ಡ್ರೋನ್ ದಾಳ ನಡೆದಿದೆ ರಾಯಭಾರಿ ಕಚೇರಿ ಮೇಲಿನ ದಾಳಿಯನ್ನು ಸೋಲೊಮನಿ ಅನುಮೋದಿಸಿದ್ದ ಎಂದು ಪೆಂಟಗಾನ್ ಹೇಳಿದೆ ಈ ನಡುವೆ ಇರಾನ್ನ ಪರಮೊಚ್ಛ ನಾಯಕ ಅಯೊತುಲ್ಲಾ ಅಲಿ ಕೊಮೇನಿ ಕ್ರಾಂತಿಕಾರಿ ಪಡೆಯ ಉಪಮುಖ್ಯಸ್ಥ ಇಸ್ವಾಯಿಲ್ ಖಾನಿ ಅವರನ್ನು ವಿದೇಶಿ ಕಾರ್ಯಾಚರಣೆಗಳ ವಿಭಾಗದ ಕಮಾಂಡರ್ ಸ್ಥಾನಕ್ಕೆ ನೇಮಿಸಿದ್ದಾರೆ ಪೊಲೀಸರ ವಶದಲ್ಲಿರುವ ಹಿಂದಿನ ಜಮ್ಮ ಕಾಶ್ಮೀರ ರಾಜ್ಯದ ಮೂವರು ಮುಖ್ಯಮಂತ್ರಿಗಳ ವಿರುದ್ಧ ಸರ್ಕಾರದ ಯಾರೊಬ್ಬರು ಅವರನ್ನು ರಾಷ್ವ ವಿರೋಧಿಗಳು ಎಂದು ಕರೆದಿಲ್ಲ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಸ್ಪಷ್ಟಪಡಿಸಿದ್ದಾರೆ